ಛತ್ತೀಸ್ಫಡದ ಬಿಲಾಸ್ಪುರ್ ಬಸ್ತಿ ಚಿತ್ತೋಗಢದ ಲೋಕಸಭಾ ಚುನಾವಣಾ ಕ್ಷೇತ್ರಗಳ ಕಾರ್ಯಕರ್ತರೊಂದಿಗೆ ಮೆರಾ ಬೂತ್ ಸಬ್ ಸೆ ಮಜಬೂತ್ ಸಂವಾದವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶದ ಅಭಿವೃದ್ದಿಗೆ ಎನ್ಡಿಎ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಆಧುನಿಕ ತಂತ್ರಜ್ಞಾನ ಬಳಕೆಗೆ ಆದ್ದತೆ ನೀಡಿರುವುದರಿಂದ ದೆಳವಣಿಗೆ ಪ್ರಮಾಣ ಏರಿಕೆಯತ್ತ ಸಾಗಿದೆ ಎಂದು ಸಮರ್ಥನೆ ಮಾಡಿಕೊಂಡರು ಕಾಂಗ್ರೆಸ್ ಅಧಿಕಾರವಧಿಯಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣ ನಿರ್ಮಾಣವಾಗಿರಲಿಲ್ಲ ಎಲ್ಲೆಡೆ ಸುಧಾರಣಾ ಕ್ರಮಗಳು ಕಠಿಣ ನಿರ್ಧಾರಗಳಿಂದ ಪ್ರಗತಿಯತ್ತ ಸಾಗಿದೆ ಎಂದರು ಕೇಂದ್ರ ಸರ್ಕಾರದ ಆಯುಷ್ಠಾನ್ ಭಾರತ್ ಯೋಜನೆ ದೇಶದ ಇತಿಹಾಸದಲ್ಲಿ ಐತಿಹಾಸಿಕ ತೀರ್ಮಾನವಾಗಿದ್ದು ಎಲ್ಲರಿಗೂ ಆರೋಗ್ಲ ನೀಡುವ ಉತ್ತಮ ಕಾರ್ಯಕ್ರಮವಾಗಿದೆ ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ವಿಫಲವಾಗಿದೆ ಎಂದು ದೂರಿದರು ಶಿಕ್ಷಣ ಪದ್ದತಿಯಲ್ಲಿ ಅನ್ವೇಷಣೆಗಳು ಒಂದು ಭಾಗವಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ನವದೆಹಲಿಯಲ್ಲಿಂದು ಸಮಸ್ಥೆಗಳ ಸವಾಲು ಹಾಗೂ ಶಿಕ್ಷಣ ಪುನರುತ್ವಾನ ಮತ್ತು ನಾಯಕತ್ವ ಕುರಿತ ಸಮ್ಮೇಳನವನ್ನು ಅವರು ಉದ್ವಾಟಿಸಿ ಮಾತನಾಡಿದರು ವ್ಚಕ್ತಿಯ ಸಮಗ್ರ ಹಾಗೂ ಸಮತೋಲಿತ ಅಭಿವೃದ್ದಿ ಶಿಕ್ಷಣದ ಗುರಿ ಆದರೆ ಇದು ಅನ್ವೇಷಣೆ ಇಲ್ಲದೆ ಸಾಧ್ಯವಿಲ್ಲ ಎಂದು ಮೋದಿ ಹೇಳದರು ಪುರಾತನ ಭಾರತೀಯ ವಿಶ್ವವಿದ್ಯಾಲಯಗಳಾದ ನಳಂದ ತಕ್ಷತಿಲಾ ಮತ್ತು ವಿಕ್ರಮಶಿಲಾಗಳಲ್ಲಿ ಅನ್ವೇಷಣೆಗಳ ಮೇಲೆ ಹೆಚ್ಚು ಒತ್ತು ನೀಡಲಾಗುತ್ತಿತ್ತು ಎಂದು ಅವರು ಹೇಳಿದರು ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳ ತರಗತಿಗಳಲ್ಲಿ ಮಾತ್ರ ಶೈಕ್ಷಣಿಕ ಗಮನ ನೀಡದೆ ವಿದ್ಯಾರ್ಥಿಗಳ ಆಸಕ್ತಿ ದೇತದ ಅಭಿವೃದ್ದಿ ಕಡೆಗೂ ಬೆಳೆಯುವಂತೆ ಮಾಡಬೇಕೆಂದು ಶಿಕ್ಷಣ ಸಂಸ್ಥೆಗಳಿಗೆ ಪ್ರಧಾನಮಂತ್ರಿ ಕರೆ ನೀಡಿದರು ಉನ್ನತ ಮಟ್ಟದ ಚಿಂತನೆ ಘನತೆಯಿಂದ ಕೂಡಿದ ನಡವಳಕೆ ಸಮಾಜ ಎದುರಿಸುತ್ತಿರುವ ಸಮಸ್ತೆಗಳನ್ನು ಬಗೆಹರಿಸುವ ಸಾಮರ್ಥ್ಯ ಬೆಳೆಸುವ ಉನ್ನತ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಎಂದು ಮೋದಿ ಹೇಳಿದರು ಶಿಕ್ಷಣ ಸಂಸ್ಥೆಗಳು ಸ್ಥಳೀಯರ ಸಮಸ್ಥೆ ಬಗೆಹರಿಸಲು ಮುಂದಾಗಬೇಕು ಶಿಕ್ಷಣಕ್ಕೆ ಮಾನವೀಯತೆ ರೂಪ ನೀಡಿದ ಸ್ವಾಮಿ ವಿವೇಕಾನಂದ ಮತ್ತು ರವೀಂದ್ರನಾಥ ಟ್ವಾಗೂರ್ ಅವರ ತತ್ವಗಳನ್ನು ಅನುಸರಿಸಬೇಕು

ಪ್ರಧಾನಮಂತ್ರಿಯವರು ವಿದ್ಯಾರ್ಥಿಗಳಿಗೆ ಉತ್ತಮ ಹಾಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂದರು ಸರ್ಕಾರದ ಕಲ್ಕಾಣ ಯೋಜನೆಗಳು ನೈಜ ಫಲಾನುಭವಿಗಳಿಗೆ ತಲುಪಬೇಕು ಆರೋಗ್ಯ ಶಿಕ್ಷಣ ಪೌಷ್ವಿಕ ಆಹಾರ ಶುದ್ದ ನೀರು ಸೇರಿದಂತೆ ಕ್ರಾಂತಿಕಾರಿ ನಿರ್ಧಾರಗಳನ್ನು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಪಾಲಿಸಿಕೊಂಡು ಬರಬೇಕು ಎಂದು ಸೂಚಿಸಿದರು ದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಹೆಚ್ಚಿಸಲು ತಮ್ಮ ಸರ್ಕಾರ ಬಜೆಟ್ ಗಾತ್ರವನ್ನು ಹೆಚ್ಚಿಸಲು ನಿರ್ಧರಿಸಿದೆ ಉನ್ನತ ಶಿಕ್ಷಣ ನಿಧಿ ಸಂಸ್ಥೆ ಎಚ್ಇಎಫ್ಎಯನ್ನು ಸ್ಥಾಪಿಸಿದೆ ಎಂದು ಹೇಳಿದರು

ಇದರಿಂದಾಗಿ ದೇಶದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚುವ ನಿರೀಕ್ಷೆ ಇದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು ಗುಜರಾತ್ನ ಆನಂದನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅತ್ಲಾಧುನಿಕ ಚಾಕ್ಷೇಟ್ ಫಟಕ ಸೇರಿದಂತೆ ಆಧುನಿಕ ಆಹಾರ ಸಂಸ್ಕರಣಾ ಕೇಂದ್ರವನ್ನು ಉದ್ವಾಟಿಸಲಿದ್ದಾರೆ

ನಂತರ ರಾಜ್ಕೋಟ್ಗೆ ಭೇಟ ನೀಡಲಿರುವ ಅವರು ಗಾಂಧಿ ವಸ್ತುಸಂಗ್ರಹಾಲಯವನ್ನು ಉದ್ವಾಟಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ವಸತಿ ಸಂಕೀರ್ಣವನ್ನು ಉದ್ವಾಟಸಲಿದ್ದಾರೆ

ನಾಲ್ಕು ದಿನಗಳ ಕಾಲ ನಡೆಯಲಿರುವ ಈ ಸಮ್ನೇಳನದಲ್ಲಿ ಎಲ್ಲಾ ರಾಜ್ಗಳ ನೈರ್ಮಲೀಕರಣ ಇಲಾಖೆಗಳ ಸಚಿವರುಗಳು ಹಾಗೂ ನೀರು ನೈರ್ಮಲ್ಲ ಮತ್ತು ಸ್ವಚ್ಞತೆ ಸಂಬಂಧಿತ ವಿಶ್ವದ ಪ್ರಮುಖ ನಾಯಕರು ಪಾಲ್ಗೊಂಡಿದ್ದರು ನ್ಲೆರ್ಮಲೀಕರಣ ಕ್ಷೇತ್ರದ ಯಶೋಗಾಳೆಗಳನ್ನು ಹಾಗೂ ದೇಶಾದ್ಯಂತ ಪಾಲ್ಗೊಂಡು ಕಲಿತ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶದಿಂದಾಗಿ ಈ ಜಾಗತಿಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಸ್ವಚ್ದ ಭಾರತ ಅಭಿಯಾನ ಅಂಗವಾಗಿ ಮುಂದಿನ ಜನಾಂಗಕ್ಕೆ ಸ್ವಚ್ದಕೆ ಮತ್ತು ನೈರ್ಮಲ್ಯದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ವವಾಗಿದ್ದು ಆ ನಿಟ್ಟನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ದೇಶಾದ್ಯಂತ ಶೌಚಾಲಯಗಳ ನಿರ್ಮಾಣ ಮತ್ತು ಬಳಕೆ ಮಾಡಿ ನೈರ್ಮಲ್ಲ ಕಾಪಾಡುವುದು ಎಲ್ಲರ ಕರ್ತವ್ಲವಾಗಿದೆ ಎಂದು ಅವರು ಪ್ರತಿಪಾದಿಸಿದರು

ಭಾರತೀಯ ಸೇನಾ ನೆಲೆಗಳ ಸೈನಿಕರ ಮೇಲೆ ದಾಳಿ ನಡೆದಾಗ ಪ್ರತ್ಯುತ್ತರ ನೀಡುವ ಹೊರತು ಬೇರಾವ ದಾರಿಯಿಲ್ಲ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಚೆನ್ನೈನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದ ಅವರು ಪಾಕಿಸ್ತಾನ ಭಾರತದ ಗಡಿಗೆ ತರಬೇತಿ ಪಡೆದ ಭಯೋತ್ಪಾದಕರನ್ನು ಕಳುಹಿಸುತ್ತಿದ್ದು ಅವರಿಗೆ ಭಾರತ ತಕ್ಕ ಉತ್ತರ ನೀಡಬೇಕಿದೆ ಎಂದರು

ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ರಫೇಲ್ ವ್ಯವಹಾರವನ್ನು ಸಂಪೂರ್ಣಗೊಳಿಸಲಿಲ್ಲ ಆದರೆ ಈಗ ಆಧಾರರಹಿತ ಆರೋಪ ಮಾಡುತ್ತಿದೆ ಎಂದು ಟೀಕಿಸಿದರು ಫ್ರಾನ್ಸ್ ಮಾಜಿ ಅಧ್ಯಕ್ಷ ಪ್ರಾನ್ಸ್ವಾ ಹೊಲಾಂದ್ ಅವರೇ ಪ್ರಕರಣವೊಂದರಲ್ಲಿ ಆಪಾದನೆ ಎದುರಿಸುತ್ತಿದ್ದಾರೆ ಹಾಗಾಗಿ ಅವರ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸುವ ಅಗತ್ತವಿಲ್ಲ ಎಂದ ಸಚಿವೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭೇಟಿಯ ಬಗ್ಗೆ ಮಾತನಾಡಿದರು

ಪ್ರಧಾನಮಂತ್ರಿಯವರು ತಮ್ನ ವಿಚಾರ ಮತ್ತು ಅನಿಸಿಕೆಗಳನ್ನು ಜನತೆಯೊಂದಿಗೆ ಹಂಚಿಕೊಳ್ಳಲಿದ್ದಾರೆ

ಹಿಂದಿ ಅವತರಣಿಕೆ ತಕ್ಷಣ ಆಕಾಶವಾಣಿಯಲ್ಲಿ ಭಿತ್ತರವಾಗಲಿದ್ದು

ಸಾಮಾನ್ಯ ವಿಚಾರಗಳ ಚರ್ಚೆ ಮಂಗಳವಾರದಿಂದ ಆರಂಭವಾಗಲಿದ್ದು ಮುಂದಿನ ಸೋಮವಾರದ ವರೆಗೆ ಮುಂದುವರೆಯಲಿದೆ ಕಳೆದ ವರ್ಷ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿಯೂ ಕೂಡಾ ಸುಷ್ನಾ ಸ್ವರಾಜ್ ಭಾಷಣ ಮಾಡಿದರು ಕಳೆದ ಶನಿವಾರವೇ ಅವರು ನ್ಲೂಯಾರ್ಕ್ ತಲುಪಿದ್ಲು ಪಲವಾರು ದ್ವಿಪಕ್ಷೀಯ ಬಹುಪಕ್ಷೀಯ ಸಭೆಗಳಲ್ಲಿ ಪಾರ್ಸೊಂಡಿದ್ದಾರೆ ವಿಶ್ವಸಂಸ್ಥೆಯ ಮಹಾಸಭೆ ಸಂದರ್ಭದಲ್ಲಿ ಸಾರ್ಕ್ಸಭೆಯಲ್ಲಿ ಮಾತನಾಡಿದ ಅವರು ಎಲ್ಲಾ ರೀತಿಯ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಲು ಮುಂದಾಗಬೇಕು ಎಂದು ಕರೆ ನೀಡಿದರು ಪಾಕಿಸ್ತಾನದ ವಿದೇಶಾಂಗ ಸಚಿವ ಷಾ ಮೆಹಮೂದ್ ಖುರೇಷಿ ಸಮ್ಮುಖದಲ್ಲಿ ಮಾತನಾಡಿದ ಅವರು ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಸುರಕ್ಷಿತ ವಾತಾವರಣವಿದ್ದಲ್ಲಿ ಮಾತ್ರ ಸಹಕಾರ ಮತ್ತು ಆರ್ಥಿಕ ಅಭಿವೃದ್ದಿ ಸಾಧ್ಯ ಎಂದು ಹೇಳದರು

ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಇಬ್ರಾಹಿಂ ಮೊಹಮ್ಮದ್ ಸೋಲಿಹ್ ಅವರು ಆಯ್ತೆಯಾಗಿದ್ದಾರೆ ಎಂದು ಚುನಾವಣಾ ಆಯೋಗ ಅಧಿಕೃತವಾಗಿ ಪ್ರಕಟಿಸಿತು

ಮಾಜಿ ಅಧ್ಯಕ್ಷ ಮೊಹಮ್ನದ್ ನಷೀದ್ ಅವರು ಫಲಿತಾಂಶವನ್ನು ಸ್ವಾಗತಿಸಿದ್ದಾರೆ

ಇಂಡೋನೇಷ್ಯಾದ ಮಧ್ಯಭಾಗದಲ್ಲಿ ನಿನ್ನೆ ಭಾರೀ ಭೂಕಂಪ ಸಂಭವಿಸಿದ್ದು ಸುಲವೇಸಿ ದ್ವೀಪದ ಪಲು ನಗರದಲ್ಲಿ ಸುನಾಮಿ ಅಪ್ಪಳಿಸಿದೆ

ಇದನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸಲಾಗಿದೆ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪಲು ನಗರದಲ್ಲೆಡೆ ಮೃತದೇಹಗಳು ಕಂಡುಬರುತ್ತಿದ್ದು ಗಾಯಗೊಂಡವರನ್ನು ಪತ್ತೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲು ಅಲ್ಲಿನ ಆಡಳಿತ ಪ್ರಯತ್ನ ಮುಂದುವರೆಸಿದೆ ಎಂದರು ಜಮ್ನು ಮತ್ತು ಕಾಶ್ನೀರದ ಬಗ್ಗೆ ಬೆರಳು ಮಾಡುವ ಮುನ್ನ ಪಾಕಿಸ್ತಾನ ತನ್ನ ಸ್ವಂತ ಸಮಸ್ನೆಗಳನ್ನು ಬಗೆಹರಿಸಿಕೊಳ್ಳಬೇಕೆಂದು ಅಮೆರಿಕ ಮೂಲದ ವಕೀಲರ ಗುಂಪು ಹೇಳಿದೆ ಲಷ್ಟರ್ ಇ ತೊಯ್ಲಾ ದಂತಹ ಭಯೋತ್ವಾದಕ ಗುಂಪುಗಳ ನಾಯಕರಿಗೆ ಸ್ವಾತಂತ್ರ್ಯ ನೀಡಿರುವುದು ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಪಾಕಿಸ್ತಾನ ಉತ್ತರ ನೀಡಬೇಕು ಎಂದು ದ ವಾಯ್ಡ್ ಆಫ್ ಕರಾಚಿ ಹೇಳಿದೆ

ಮುಕ್ತಾಯ